ಮಹಿಳೆಯರ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಿಂದ ಸಹಾಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಅಹ್ನದಾಬಾದ್ನ ಸ್ಟ್ರಾಶ್ ಮಾಸ್ಸರ್ ಮತ್ತು ನಾರ್ಥ್ ಈಸ್ಸರ್ನ್ ವಾರಿಯರ್ ನಡುವೆ ಮುಖಾಮುಖಿ

ಕೇಂದ್ರ ಪಣಕಾಸು ಸಚಿವ ಅರುಣ್ ಜೇಟ್ಲ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ನಿನ್ನೆ ನಡೆದ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಸಭೆಯ ನಂತರ ಮಾಧ್ಯಮಗಳಿಗೆ ವಿವರ ಒದಗಿಸಿದ ಅರುಣ್ ಜೀಟ್ಟ ಟಿ

ಟೈಯರ್ಗಳು ಪವರ್ ಬ್ಲಾಂಕ್ ಮತ್ತು ವಿಡಿಯೋ ಗೇಮ್ಸ್ ಸೇರಿದಂತೆ ಆರು ಉತ್ಪನ್ನಗಳ ತೆರಿಗೆ ದರ ಇಳಕೆ ಮಾಡಲಾಗಿದೆ

ಜನ್ಧನ್ ಖಾತೆದಾರರಿಗೆ ಬ್ಯಾಂಕ್ಗಳು ಒದಗಿಸುವ ಸೇವೆಯನ್ನು ಜಿಎಸ್ಟಿ ತೆರಿಗೆಯಿಂದ ವಿನಾಯಿತಿಗೊಳಿಸಲಾಗಿದೆ

ಮುಂದಿನ ಜಿಎಸ್ಟಿ ಮಂಡಳ ಸಭೆಯಲ್ಲಿ ರಿಯಲ್ ಎಸ್ಸೇಟ್ ಮೇಲಿನ ತೆರಿಗೆ ಕುರಿತು ನಿರ್ಧಾರ ತೆಗೆದುಕೊಳ್ಳುವ ನಿರೀಕ್ಷೆಯಿದೆ

ಗುಜರಾತ್ನ ಗಾಂಧಿನಗರ ಸಮೀಪದ ಅದಲಾಜ್ ದೇವಾಲಯ ಸಂಕೀರ್ಣದಲ್ಲಿ ಆಯೋಜಿಸಲಾಗಿದ್ದ ಬಿಜೆಪಿ ಮಹಿಳಾ ಮೋರ್ಚಾದ ರಾಷ್ಷೀಯ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಒತ್ತು ನೀಡಲಾಗಿದೆ ಎಂದರು ಕಳೆದ ನಾಲ್ಲು ವರ್ಷಗಳಲ್ಲಿ ಮಹಿಳೆಯರ ಸಬಲೀಕರಣದ ಜೊತೆಗೆ ಅವರ ಅಭ್ಯದಯಕ್ಕೆ ಪಲವಾರು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಎಂದು ಪ್ರಧಾನಿಮಂತ್ರಿ ವಿವರಿಸಿ ಉಜ್ವಲ್ ಯೋಜನೆ ಬೇಟಿ ಬಚವೋ ಬೇಟಿ ಪಡಾವೋ ಮತ್ತು ಸ್ವಚ್ಛ ಭಾರತ ಅಭಿಯಾನ ದೇಶದ ಜನತೆಯ ಮನೆಮಾತಾಗಿರುವ ಯೋಜನೆಗಳಾಗಿವೆ ಎಂದರು

ನಿನ್ನೆ ಸಿಬಿಐನ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಅರವಿಂದ ಕುಮಾರ್ ಸಮ್ಮುಖದಲ್ಲಿ ಮಿಷೆಲ್ನನ್ನು ಹಾಜರು ಪಡಿಸಲಾಯಿತು

ಮಾವೋವಾದಿಗಳ ಸಮಸ್ಲೆಗಳನ್ನು ಶಸ್ತಾಸ್ತದಿಂದ ಗಳಿಂದ ನಿವಾರಣೆ ಮಾಡಲು ಸಾಧ್ಯವಿಲ್ಲ ಎಂದು ಛಢ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಫೇಲ್ ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ಮಾವೋವಾದಿಗಳನ್ನು ಮುಖ್ಯವಾಹಿನಿಗೆ ತರುವ ಸಂಬಂಧ ಸಮಸ್ಲೆಗಳಿಗೆ ಪರಿಹಾರದ ಜೊತೆಗೆ ಅವರಲ್ಲಿ ವಿಶ್ವಾಸ ಮೂಡಿಸಿ ಆ ಪ್ರದೇಶದ ಅಭಿವೃದ್ದಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದರು ಬುಡಕಟ್ಟು ಜನಾಂಗದವರ ಸಮಸ್ಥೆ ನಿವಾರಣೆ ಹಾಗೂ ಆ ವರ್ಗದ ಮುಖಂಡರ ಜೊತೆ ನೇರವಾಗಿ ಮಾತುಕತೆ ನಡೆಸಲು ರಾಜ್ಯ ಸರ್ಕಾರ ಮುಂದಾಗಲಿದೆ ಎಡಪಂಥೀಯ ಧೋರಣೆಗೆ ಪರಿಹಾರ ಕಂಡು ಹಿಡಿಯಲು ಸರ್ಕಾರ ಬದ್ದವಾಗಿದೆ ಎಂದರು ಗುಜರಾತ್ನ ಜಸ್ವನ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಗೂ ರಾಜ್ಯ ಸಚಿವ ಕುನ್ವರ್ಜ ಬವಲಿಯಾ ಆಯ್ಕೆಯಾಗಿದ್ದಾರೆ

ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಹಾಗೂ ಪ್ರಮುಖ ವಲಯಗಳ ಕುರಿತಂತೆ ತನ್ನ ವರ್ಷಾಂತ್ನದ ಸರಣಿ ಮಾಲಿಕೆಗಳಲ್ಲಿ ಚರ್ಚೆಗಳನ್ನು ಏರ್ಪಡಿಸಲಾಗುತ್ತದೆ ಇಂದು ಕೇಂದ್ರದ ಸ್ವತಂತ್ರ ಉಸ್ತುವಾರಿಯಾಗಿರುವ ಸಂಸ್ಟತಿ ಖಾತೆ ರಾಜ್ಯ ಸಚಿವ ಡಾ ಮಹೇಶ್ ಶರ್ಮಾ ಅವರೊಂದಿಗೆ ಸಂದರ್ಶನ ಆಯೋಜಿಸಲಾಗಿದೆ

ಈ ಫಟನೆ ಮಹಲ್ ಬರ್ಡಿಪಾಡ ರಸ್ತೆಯಲ್ಲಿ ಸಂಭವಿಸಿದೆ

ಫಟನಾ ಸ್ವಳಕ್ಕೆ ಜಿಲ್ಲಾಧಿಕಾರಿ ಭೇಟಿ ನೀಡಿ ಪರಿಹಾರ ಕಾರ್ಯಕ್ಕೆ ಸೂಚನೆ ನೀಡಿದರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳ ಆರೋಗ್ವವನ್ನು ಅವರು ವಿಚಾರಿಸಿ ಎಲ್ಲರ ಚಿಕಿತ್ಸೆಗೂ ಜಿಲ್ಲಾಡಳಿತ ನೆರವು ಘೋಷಿಸಿದೆ ಎಂದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೈನಾ ಅಧ್ಯಕ್ಷ ಕ್ಷಿ ಜನ್ಪಿಂಗ್ ನಡುವೆ ನಡೆದ ದ್ವಿಪಕ್ಷೀಯ ಮಾತುಕತೆಯ ಸಂದರ್ಭದಲ್ಲಿ ಸಮರಾಭ್ಲಾಸ ಕುರಿತಂತೆ ಚರ್ಚೆ ನಡೆದಿತ್ತು ಎಂದು ವರದಿಯಾಗಿದೆ

ಪಡೆಂಗ್ಲಾಂಗ್ ಪ್ರಾಂತ್ಯ ದಕ್ಷಿಣ ಲ್ಯಾಮ್ಪಂಗ್ ಮತ್ತು ಸೆರಾಂಗ್ ಪ್ರದೇಶಗಳಲ್ಲಿ ಈ ಸಾವುಗಳು ಸಂಭವಿಸಿರುವುದಾಗಿ ವರದಿಯಾಗಿದೆ

ಈ ಸುನಾಮಿಯಿಂದಾಗಿ ಅನೇಕ ಕಟ್ಟಡಗಳು ಹಾನಿಗೊಳಗಾಗಿದ್ದು

ಅಮೆರಿಕ ಮೆಕ್ಟಿಕೊ ಗಡಿ ಭಾಗದಲ್ಲಿ ದೀರ್ಘಕಾಲದ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ನಿನ್ನೆ ಅಮೆರಿಕಾದ ಸಂಸತ್ ಮತ್ತು ಸೆನೆಟ್ ಸದಸ್ಯರ ಸಭೆಯಲ್ಲಿ ಅವರು ಈ ವಿಷಯ ಪ್ರಸ್ತಾಪಿಸಿದ್ದರು ಎಂದು ವರದಿಯಾಗಿದೆ

ಈ ಹಿನ್ನೆಲೆಯಲ್ಲಿ ಮಾತುಕತೆ ನಡೆಸಿ ತಾರತಮ್ಯ ನಿವಾರಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಟ್ವೀಟ್ನಲ್ಲಿ ಡೋನಾಲ್ಡ್ ಟ್ರಂಪ್ ಉಲ್ಲೇಖಿಸಿದ್ದಾರೆ